ದೆಹಲಿ ವಿಧಾನಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆಗೆ ಇಂದು ಕಡೆಯ ದಿನ

ವ್ಯಾಪಾರ ವಹಿವಾಟು ಸಂಸ್ನತಿ ಮತ್ತು ಶಿಕ್ಷಣ ವಲಯದಲ್ಲಿ ಹೆಚ್ಚಿನ ಸಹಕಾರಕ್ಷೆ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಪಿ ಶರ್ಮಾಓಲಿ ಅವರೊಂದಿಗೆ ಇಂದು ಬೆಳಗ್ಗೆ ಜಂಟಿಯಾಗಿ ಉದ್ವಾಟಿಸಿದ ನಂತರ ನರೇಂದ್ರಮೋದಿ ಮಾತನಾಡಿದರು ಭಾರತ ಮತ್ತು ನೇಪಾಳ ರಸ್ತೆ ರೈಲು ಮತ್ತು ವಿದ್ಯುತ್ ಪ್ರಸರಣ ಮಾರ್ಗಗಳೂ ಸೇರಿದಂತೆ ಪಲವು ಗಡಿ ಸಂಪರ್ಕ ಯೋಜನೆಗಳಲ್ಲಿ ಒಟ್ಲಾಗಿ ಕಾರ್ಯ ನಿರ್ವಹಿಸುತ್ತಿವೆ

ವಿರಾಟ್ನಗರ್ ಸಂಯೋಜಿತ ಚಿಕ್ಹೋಸ್ಟ್ ಅನ್ನು ಭಾರತ ಸರ್ಕಾರದ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿದೆ ನೇಪಾಳದಲ್ಲಿ ಭೂಕಂಪ ಸಂತ್ರಸ್ತರಿಗಾಗಿ ಭಾರತದ ನೆರವಿನೊಂದಿಗೆ ನಿರ್ಮಿಸಲಾಗುತ್ತಿರುವ ವಸತಿ ಯೋಜನೆಯ ಪ್ರಗತಿಯನ್ನು ಸಹ ಪ್ರಧಾನಿ ಮೋದಿ ಪರಿಶೀಲಿಸಿದರು

ಬಿಜೆಪಿಯ ಮತ್ತೊಂದು ಮಿತ್ರಪಕ್ಷ ಶಿರೋಮಣಿ ಅಕಾಲಿ ದಳ ತಾನು ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವುದಿಲ್ಲ ಎಂಬುದಾಗಿ ನಿನ್ನೆ ತಿಳಿಸಿದೆ ಎಎಪಿ ಸಂಚಾಲಕ ಅರವಿಂದ್ ಕೇಜ್ರವಾಲ್ ಇಂದು ತಮ್ನ ನಾಮಪತ್ರ ಸಲ್ಲಿಸಲಿದ್ದಾರೆ ಈ ಮಧ್ಯೆ ಕಾಂಗ್ರೆಸ್ ಇಂದು ಐದು ಅಭ್ದರ್ಥಿಗಳನ್ನೊಳಗೊಂಡ ತನ್ನ ಮೂರನೇ ಪಟ್ಟಯನ್ನು ಬಿಡುಗಡೆ ಮಾಡಿದೆ ಮಾಜಿ ರಾಜ್ಞಸಭಾ ಸಂಸದ ಪವೇಜ ್ ಹತ್ತಿ ಅವರನ್ನು ಓಕ್ಲಾ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗಿದ್ದು ಕಾಂಗ್ರೆಸ್ ಮಾಜಿ ಶಾಸಕ ಮುಕೇತ್ ಶರ್ಮ ಅವರು ವಿಕಾಸ್ಮರಿ ಕ್ಷೇತ್ರದಿಂದ ಸ್ವರ್ಧಿಸಲಿದ್ದಾರೆ

ಮುಖ್ಯ ನ್ನಾಯಾಧೀಶ ಎಸ್

ಬೋಬ್ನೆ ನೇತೃತ್ವದ ನ್ನಾಯಪೀಠ ಈ ಕಂಪನಿಗಳ ವಕೀಲರು ಮಂಡಿಸಿರುವ ವಿಚಾರಗಳನ್ನು ಗಮನಿಸಿತು ಮತ್ತು ಈ ಕುರಿತು ಮುಂದಿನ ವಾರ ವಿಚಾರಣೆ ನಡೆಸುವುದಾಗಿ ತಿಳಿಸಿತು

ದೆಹಲಿಯಲ್ಲಿ ನಿನ್ನೆ ಪ್ರತಿಷ್ಟಿತ ರಾಮನಾಥ್ ಗೋಯಂಕ ಪ್ರತಿಕೋದ್ಗಮ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮಾತನಾಡಿದ ಅವರು ಸುದ್ದಿಯನ್ನು ಖಚಿತಪಡಿಸಿಕೊಳ್ಳುವ ಮೊದಲೇ ಪ್ರಸಾರ ಮಾಡುವುದು ಅಥವಾ ಪ್ರಕಟಿಸುವುದು ಅವಲಕ್ಷಣವಾಗಿ ಪರಿಣಮಿಸಿದೆ ಪತ್ರಿಕೋದ್ಲಮದ ಜವಾಬ್ಗಾರಿತನ ಮತ್ತು ಸ್ವಯಂ ನಿಯಂತ್ರಣವೆಂಬ ಮೂಲಭೂತ ಸಿದ್ದಾಂತಗಳು ನಶಿಸುತ್ತಿವೆ ಪತ್ರಕರ್ತರು ತನಿಖಾಧಿಕಾರಿ ವಿಚಾರಣಾಧಿಕಾರಿ ಹಾಗೂ ನ್ಯಾಯಮೂರ್ತಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ಅಪಾಯಕಾರಿ ಬೆಳವಣಿಗೆ ಎಂದರು ಸಾಮಾಜಿಕ ಮತ್ತು ಆರ್ಥಿಕ ಅಸಮಾನತೆಗಳನ್ನು ಪ್ರತಿಬಿಂಬಿಸುವ ತಮ್ಮ ಹೊಣೆಗಾರಿಕೆಯಿಂದ ಪತ್ರಕರ್ತರು ವಿಮುಖರಾಗುತ್ತಿದ್ದಾರೆ ಎಂದು ರಾಷ್ಟಪತಿ ಅವರು ತೀವ್ರ ಅಸಮಾಧಾನ ವ್ಯಕ್ಷಪಡಿಸಿದರು

ಕೇಂದ್ರ ಸರ್ಕಾರದ ಅಭಿವೃದ್ದಿ ಯೋಜನೆಗಳಲ್ಲಿ ಶಿಕ್ಷಣ ಆರೋಗ್ಯ ಮತ್ತು ಉದ್ಯೋಗ ವಲಯಗಳಿಗೆ ಪ್ರಮುಖ ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಬುಡಕಟ್ಲು ವ್ಲವಹಾರಗಳ ಖಾತೆಯ ಸಚಿವ ಅರ್ಜುನ್ ಮುಂಡಾ ತಿಳಿಸಿದ್ದಾರೆ ಜಮ್ನ ವಿಭಾಗದ ರಿಯಾಸಿ ಜಿಲ್ಲೆಯ ತಲ್ವಾರಾದಲ್ಲಿ ನಿನ್ನೆ ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಕಾರ್ಯತ್ರಮದಲ್ಲಿ ಸಚಿವರು ಮಾತನಾಡಿದರು ಪರ್ವತೀಯ ಪ್ರದೇಶದಲ್ಲಿ ಇರುವ ರಿಯಾಸಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಸ್ವಳೀಯ ಆಡಳಿತದ ಸಂಪೂರ್ಣ ಸಹಕಾರ ಅಗತ್ನವೆಂದು ಸಭೆಯಲ್ಲಿ ಸಚಿವರು ಮನವಿ ಮಾಡಿದರು ಗುಜರಾತ್ನಲ್ಲಿ ನಿನ್ನೆ ರಾತ್ರಿ ಸಂಭವಿಸಿರುವ ಭಾರಿ ಅಗ್ನಿ ಆಕಸ್ತಿಕದಲ್ಲಿ ರಘುವೀರ್ ಜವಳಿ ಮಾರುಕಟ್ಟೆಗೆ ಭಾರಿ ಹಾನಿಯಾಗಿದೆ

ಸಮೀಪದ ಹಜಾರಿಯಾ ಕೈಗಾರಿಕಾ ಪ್ರದೇಶದಿಂದಲೂ ಅಗ್ನಿಶಾಮಕ ಸಿಬ್ಬಂದಿಯನ್ನು ಕರೆಸಿಕೊಳ್ಳಲಾಯಿತು ಮಾರುಕಟ್ಟೆಯ ಬಹುಮಹಡಿ ಕಟ್ಟಡವೊಂದರಲ್ಲಿ ಮೊದಲು ಕಾಣಿಸಿಕೊಂಡ ಬೆಂಕಿ ಕ್ರಮೇಣ ಇತರೆಡೆಗೆ ವ್ಯಾಪಸಿತು ಎಂದು ಸ್ಥಳೀಯ ಮೂಲಗಳು ತಿಳಿಸಿವೆ

ನಿನ್ನೆ ನಡೆದ ಕಾರ್ನಾಚರಣೆಯೊಂದರಲ್ಲಿ ಮೂವರು ಹಿಜ್ಜುಲ್ ಉಗ್ರರ ಪತ್ಕೆಯ ನಂತರ ಅವರು ಸುದ್ದಿಗೋಷ್ಠಿ ನಡೆಸಿ ಈ ಮಾಹಿತಿ ನೀಡಿದರು ಮತ್ತು ದೇಶದ ವಿರುದ್ದ ಶಸ್ತಾಕ್ತ ಬಳಸುವವರ ಮೇಲೆ ನಿರ್ದಾಕ್ಷಿಣ್ಣ ಕ್ರಮ ಕೈಗೊಳ್ಳಲಾಗುವುದೆಂದು ಎಚ್ಚರಿಕೆ ನೀಡಿದರು

ನೂತನವಾಗಿ ರಚಿಸಲಾಗಿರುವ ಜಮ್ಮ ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಾರ್ವಜನಿಕ ಜನಸಂಪರ್ಕ ಕಾರ್ಯಕ್ರಮದ ಭಾಗವಾಗಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವ ಸಂತೋಷ್ ಕುಮಾರ್ ಗಂಗ್ವಾರ್ ಇಂದು ರಾಮ್ಬನ್ ಜಿಲ್ಲೆಗೆ ಭೇಟ ನೀಡಲಿದ್ದಾರೆ ಗ್ರಾಮೀಣ ವಿದ್ಯುದ್ದೀಕರಣ ಕಾರ್ಯಕ್ರಮದಡಿ ಉಪ ಪ್ರಸರಣ ವಿಭಾಗವು

ಈ ಪ್ರದೇಶದಲ್ಲಿನ ಅನಿಯಮಿತ ಮತ್ತು ಕಡಿಮೆ ವೋಲ್ಲೇಜ್ ವಿದ್ನುತ್ ಸರಬರಾಜಿನ ತೊಂದರೆಗಳನ್ನು ಇದು ನಿವಾರಿಸುವ ನಿರೀಕ್ಷೆ ಇದೆ ಇದಲ್ಲದೆ ಸಚಿವರು ಬಟೋಟೆಯಲ್ಲಿ ಹಣ್ಣು ಮತ್ತು ತರಕಾರಿ ಮಂಡಿಯನ್ನು ಉದ್ವಾಟಸಲಿದ್ದು ನಂತರ ಸಾರ್ವಜನಿಕ ರ್ಾಲಿಯನ್ನು ಉದ್ದೇತಿಸಿ ಮಾತನಾಡಲಿದ್ದಾರೆ

ಘುಟ್ಲಾಲ್ ಹಾಕಿ ಈಜು ವೇಯ್ಟ್ರಿಫ್ಟಿಂಗ್ ಬ್ಯಾಡ್ಮಿಂಟನ್ ಮತ್ತು ಟೆನಿಸ್ ವಿಭಾಗದಲ್ಲಿ ಪದಕಕ್ಕಾಗಿ ಹೋರಾಟ ನಡೆಯಲಿದೆ